ದೇಶ ಬಿಟ್ಟು ಪರಾರಿಯಾಗಿರುವ ವಜ್ರಾಭರಣ ವ್ಯಾಪಾರಿ ಮೆಹುಲ್ ಛೌಕ್ಲಿ ವಿರುದ್ದದ ಜಾಮೀನು ರಹಿತ ವಾರೆಂಟು ರದ್ದುಗೊಳಿಸಲು ಮುಂಬೈ ವಿಶೇಷ ನ್ವಾಯಾಲಯ ನಿರಕರಣೆ

ಹೆಡ್ ಜಾರ್ಖಂಡ್ ರಾಜ್ಯ ವಿಧಾನಸಭೆಯ ನಾಲ್ಲನೇ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಷೆ ಇಂದು ಸಂಜೆ ತೆರೆ ಬೀಳಲಿದೆ

ಧನಬಾದ್ ದೇವಗಢ ಗಿರಿದಿ ಮತ್ತು ಬೊಕಾರೊ ಈ ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯಲಿದೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಅಂತಿಮ ಪಂತದ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ಲಾರೆ ಸ್ಲಾರ್ ಪ್ರಚಾರಕರು ಮತ್ತು ಪ್ರಮುಖ ನಾಯಕರುಗಳೆಲ್ಲ ಹಲವಾರು ಸಾರ್ವಜನಿಕ ಸಭೆಗಳು ಮತ್ತು ರ್ಡಾಲಿಗಳನ್ನು ನಡೆಸುವ ಮೂಲಕ ಮತದಾರರ ಮನವೊಲಿಸಲು ಇನ್ನಿಲ್ಲದ ಕಸರತ್ತು ಮುಂದುವರಿಸಿದ್ದಾರೆ ಇಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಅವರು ಕೊಯ್ಲಾಂಚಲ ಮತ್ತು ಸಂತಾಲ ಪರಗಣ ಪ್ರಾಂತ್ನಗಳಲ್ಲಿ ಹಲವಾರು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ ಹೆಡ್ ಅಸ್ಲಾಂ ರಾಜ್ಯದಲ್ಲಿನ ಪರಿಶ್ಲಿತಿ ನಿಯಂತ್ರಣಕ್ಕೆ ಬಂದಿದೆ ಎಂದು ಅಲ್ಲಿನ ಮೊಲೀಸ್ ಮಹಾನಿರ್ದೇಶಕ ಭಾಸ್ತರ್ ಜ್ನೋತಿ ಮಹಾಂತ್ ತಿಳಿಸಿದ್ದಾರೆ ಆಕಾಶವಾಣಿ ಬಾತ್ಲೀದಾರರ ಜೊತೆ ನಿನ್ನೆ ರಾತ್ರಿ ಮಾತನಾಡಿದ ಅವರು ಕಾನೂನು ಮತ್ತು ಸುವ್ವವಸ್ಥೆ ನಿಯಂತ್ರಣಕ್ಕೆ ತರಲು ಹೆಚ್ಚುವರಿ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು ನಿನ್ನೆ ಸುಮಾರು ಸಾವಿರ ಮಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು

ಯಾವುದೇ ರೀತಿಯ ಅಹಿತಕರ ಫಟನೆಗಳು ಸಂಭವಿಸಿ ಪರಿಸ್ಥಿತಿ ಕೈಮೀರಿ ಹೋಗದಂತೆ ಚಳುವಳಿಗಾರರು ಎಚ್ವರವಹಿಸಬೇಕು ಎಂದು ಮೊಲೀಸ್ ಮಹಾನಿರ್ದೇಶಕರು ಮನವಿ ಮಾಡಿದ್ದಾರೆ ಪೌರತ್ವ ತಿದ್ಬುಪಡಿ ಕಾಯ್ದೆ ವಿರುದ್ಧದ ಈ ಹೋರಾಟದಲ್ಲಿ ಮಕ್ಕಳು ಯಾವುದೇ ರೀತಿಯ ಒಂಸಾಚಾರದಲ್ಲಿ ಪಾಲ್ಗೊಳ್ಳದಂತೆ ಮೋಷಕರು ಎಚ್ವರ ಮಹಿಸಬೇಕು ಎಂದು ಹೇಳಿರುವ ಅವರು ಪರಿಸ್ಥಿತಿ ಕೈಮೀರಿ ಹೋಗಲು ಅವಕಾಶ ನೀಡುವುದಿಲ್ಲ ಎಂದೂ ಹೇಳಿದ್ದಾರೆ

ಗಂಗಾನದಿ ಸಮಿತಿ ರಾಷ್ಟೀಯ ಗಂಗಾ ಸಮಿತಿಯ ರಾಷ್ಟೀಯ ಮನರುಜ್ಜೀವನ ಸಂರಕ್ಷಣೆ ಮತ್ತು ನಿರ್ವಹಣೆಯ ಪ್ರಥಮ ಸಭೆ ಉತ್ತರ ಪ್ರದೇಶದ ಕಾನ್ವರದಲ್ಲಿಂದು ನಡೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಯ ಅಧ್ಯಕ್ಷತೆ ಮಹಿಸುವರು ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಗಂಗಾ ನದಿಯ ಸ್ವಜ್ಞತೆಗೆ ಕೈಗೊಂಡಿರುವ ಕಾರ್ಯಕ್ರಮಗಳ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿಯವರ ಕಚೇರಿ ಟ್ವೀಟ್ನಲ್ಲಿ ತಿಳಿಸಿದೆ ಉತ್ತರಖಾಂಡ ಮುಖ್ಯಮಂತ್ರಿ ಕ್ರಿವೇಂದ್ರ ಸಿಂಗ್ ರಾವತ್ ಸಪ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಿತ್ರ ರಾಷ್ಟವಾದ ಮಾಲ್ಡೀವ್ಸ್ನ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಸ್ಥಿರ ಸಮ್ಯದ್ದ ಮತ್ತು ಶಾಂತಿಯುತ ಮಾಲ್ಲೀವ್ಸ್ ನಿರ್ಮಾಣಕ್ನಾಗಿ ಅಲ್ಲಿನ ಸರ್ಕಾರದೊಂದಿಗೆ ನಿಕಟವಾಗಿ ಕೆಲಸ ಮಾಡುವ ಭಾರತದ ಬದ್ಗತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಟರಿಸಿದ್ದಾರೆ ಮಾಲ್ಡೀವ್ಸ್ ವಿದೇಶಿ ಸಚಿವ ಅಬ್ದುಲ್ಲಾ ಶಾಹೀದ್ ಅವರು ನಿನ್ನೆ ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ತಮ್ಮ ಮೊದಲ ವರ್ಷದ ಅಧಿಕಾರಾವಧಿಯಲ್ಲಿ ಅಧ್ಯಕ್ಷ ಇಬ್ರಾಹಿಂ ಮೊಪಮ್ನದ್ ಸೋಲಿ ಅವರು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಕಳೆದ ವರ್ಷ ಮಾಲ್ಡೀವ್ಸ್ನಲ್ಲಿ ಸರ್ಕಾರ ರಚನೆಯಾದ ನಂತರ ಭಾರತ ಮಾಲ್ಲೀವ್ಸ್ ನಡುವಿನ ಸಂಬಂಧ ಬಲಪಡಿಸಲು ನೀಡಿದ ಬೆಂಬಲಕ್ಕಾಗಿ ಮಾಲ್ಡೀವ್ಸ್ ಜನರ ಕಲ್ಕಾಣಕ್ಕಾಗಿ ಮಾಲ್ಡೀವ್ಸ್ನಲ್ಲಿ ಕೈಗೆತ್ತಿಕೊಂಡಿರುವ ಅಭಿವೃದ್ಧಿ ಯೋಜನೆಗಳಿಗೆ ನೀಡಿರುವ ಸಹಕಾರಕ್ಷಾಗಿ ಅಬ್ದುಲ್ಲಾ ಶಾಹೀದ್ ಅವರು ಪ್ರಧಾನಮಂತ್ರಿಯವರಿಗೆ ಧನ್ಯವಾದ ಹೇಳಿದರು

ಭಾರತ ಮತ್ತು ಇಂಡೋನೇಷ್ತಾ ನಡುವೆ ರಕ್ಷಣೆ ಮತ್ತು ಭದ್ರತೆ ಸಂಪರ್ಕ ಮತ್ತು ವ್ಯಾಪಾರ ಸೇರಿದಂತೆ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಯನ್ನು ಹೆಚ್ಚಿಸಿಕೊಳ್ಳಲಾಗಿದೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜಯಶಂಕರ್ ಮತ್ತು ಇಂಡೋನೇಷ್ನಾದ ವಿದೇಶಾಂಗ ಸಚಿವ ರೆಟ್ನೋ ಮರ್ಸೂಡಿ ಅವರು ನಿನ್ನೆ ನವದೆಪಲಿಯಲ್ಲಿ ಪರಸ್ವರ ಮಾತುಕತೆ ನಡೆಸಿದರು

ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ರಕ್ಷಣಾ ಸಚಿವಾಲಯದ ಸಂಸತ್ತಿನ ಸಮಾಲೋಚನಾ ಸಮಿತಿ ಸಭೆ ನಡೆಯಿತು ಗಡಿ ರಸ್ತೆಗಳ ಸಂಘಟನೆ ವಿಷಯವಾಗಿ ಈ ಸಭೆ ಆಯೋಜನೆಗೊಂಡಿತ್ತು ಸಂಘಟನೆಯ ಪ್ರಧಾನ ನಿರ್ದೇಶಕ ಲೆಫ಼ಿನೆಂಟ್ ಜನರಲ್ ಪರ್ಪಾಲ್ಸಿಂಗ್ ಅವರು ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯವಿಧಾನದ ಕುರಿತು ಪೂರ್ಣ ಮಾಹಿತಿ ನೀಡಿದರು ವಿಶೇಷವಾಗಿ ಗಡಿ ಪ್ರದೇಶಗಳಲ್ಲಿ ಶಸನ್ತ ಪಡೆಗಳಿಗಾಗಿ ರಸ್ತೆ ಮೂಲ ಸೌಕರ್ಯಗಳ ನಿರ್ವಹಣೆ ಕುರಿತು ಪ್ರಸ್ತಾಪಿಸಲಾಯಿತು ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಜನರ ಜೀವನ ಮಟ್ಟ ಸುಧಾರಣೆ ನಿಟ್ಟನಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಘಟನೆಯ ಪ್ರಯತ್ನಕ್ಕೆ ರಕ್ಷಣಾ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ

ಇದಕ್ಕಾಗಿ ಇಂಧನ ಕಲ್ಲಿದ್ದಲು ಕಜ್ಜಣ ಮತ್ತು ಉಕ್ಕು ಮಾರಾಟದಂತಹ ವಿವಿಧ ನಿರ್ದಿಷ್ಟ ಬಳಕೆಗಳಿಗಾಗಿ ಪರಾಜು ಪ್ರಕ್ರಿಯೆ ಪ್ರಾರಂಭಿಸಲಾಗಿದೆ ಎಂದು ಕಲ್ಲಿದ್ದಲು ಸಚಿವಾಲಯ ಹೇಳಿದೆ

ಕೇಂದ್ರೀಯ ಅಂಕಿ ಅಂಶಗಳ ಕಚೇರಿಯ ಸಾಮಾಜಿಕ ಅಂಕಿ ಅಂಶಗಳ ಪ್ರಧಾನ ನಿರ್ದೇಶಕ ಎ

ಸಾಧು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಪ್ರಥಮ ಬಾರಿಗೆ ಎಲ್ಲಾ ಗಣತಿ ಕಾರ್ಯವನ್ನು ಡಿಜಿಟಲ್ ವೇದಿಕೆಯಡಿ ಕೈಗೊಳ್ಳಲಾಯಿತು ಎಂದು ಹೇಳಿದರು

ಆರ್ಥಿಕ ವಿಷಯಗಳ ಕುರಿತು ಸರ್ಕಾರ ಕಾರ್ಯಮಗ್ನವಾಗಿದ್ದು ಕೈಗಾರಿಕೆಗಳ ಸಮಸ್ತೆ ಬಗೆಹರಿಸುವ ಕಾರ್ಯವನ್ನು ಮುಂದುವರಿಸಲಿದೆ ಎಂದು ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಬಜೆಟ್ ಪೂರ್ವ ಸಮಾಲೋಚನೆಗಳು ಸೋಮವಾರದಿಂದ ಆರಂಭವಾಗಲಿವೆ ಎಂದರು

ಅರ್ಥಿಕ ಪ್ರಗತಿ ವೃದ್ದಿಸಲು ಬಳಕೆ ಹೆಚ್ಚಳದತ್ತ ಸರ್ಕಾರ ಒತ್ತು ನೀಡಿದೆ ಎಂದರು ಕಳೆದ ಕೆಲ ತಿಂಗಳಲ್ಲಿ ಕಾರ್ಮೋರೇಟ್ ತೆರಿಗೆ ಕಡಿತ ಸೇರಿದಂತೆ ಅನೇಕ ತ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ